ಮೋದಿ ಅವರಿಂದ ಉನ್ನತ ಮಟ್ಟದ ಸಭೆ ಹೂಡಿಕೆದಾರರನ್ನು ಸೆಳೆಯಲು ಕ್ರಿಯಾಶೀಲ ಮನೋಭಾವ ಅಳವದಿಕೆ ಅಗತ್ಯ ಅನುಮೋದನೆಗಳನ್ನು ಕಾಲಮಿತಿಯಲ್ಲಿ ಕೊದಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಹಕಾರ ಅತ್ಯಗತ್ಯ ಪ್ರಧಾನಿ ಪ್ರತಿಪಾದನೆ

ಕುರಿತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೈಗಾರಿಕೋದ್ಯಮಿಗಳೊಂದಿಗೆ ಸಭೆ ಆರ್ಥಿಕ ಪುನಃಶ್ಚೇತನಕ್ಕೆ ಕ್ರಮ ಕ್ವೆಗೊಳ್ಳಲು ಪ್ರಯತ್ನ ಸೋಂಕು ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಲು ಸೂಚನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿದೇಶಿ ಬಂಡವಾಳ ಆಕರ್ಷಣೆ ಕುರಿತ ಮಾರ್ಗೋಪಾಯಗಳ ಬಗ್ಗೆ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಮಗ್ರ ಸಮಾಲೋಚನೆ ನಡೆಸಿದರು ನಂತರ ಅವರು ಹೂಡಿಕೆದಾರರನ್ನು ಸೆಳೆಯಲು ಕ್ರಿಯಾಶೀಲ ಮನೋಭಾವನ್ನು ಅಳವದಿಸಿಕೊಳ್ಳಬೇಕು ಮತ್ತು ಹೂಡಿಕೆದಾರರಿಗೆ ಅಗತ್ಯ ಅನುಮೋದನೆಗಳನ್ನು ಕಾಲಮಿತಿಯಲ್ಲಿ ಕೊಡಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಗತ್ಯ ಸಹಕಾರ ನೀಡಬೇಕು ಎಂದು ಎಲ್ಲ ಅಧಿಕಾರಿಗಳಿಗೆ ಕರೆ ನೀಡಿದರು

ಕೈಗಾರಿಕಾ ಪ್ರದೇಶಗಳಲ್ಲಿ ಖಾಲಿಯಿರುವ ಮೂಲಸೌಕರ್ಯದ ಜೊತೆಗೆ ಇನ್ನಷ್ಟು ಮೂಲಸೌಕರ್ಯ ಒದಗಿಸಲು ಅಗತ್ಯ ಹಣಕಾಸಿನ ನೆರವು ನೀಡಲು ಅಭಿವ್ವದ್ದಿ ಯೋಜನೆಗಳನ್ನು ಸಿದ್ದಪಡಿಸುವ ಬಗ್ಗೆ ಸಭೆ ಚರ್ಚಿಸಿತು ನಾನಾ ವಿಧಾನಗಳ ಮೂಲಕ ದೇಶಕ್ಕೆ ತ್ವರಿತವಾಗಿ ಬಂಡವಾಳಗಳನ್ನು ಆಕರ್ಷಿಸುವುದು ಮತ್ತು ದೇಶಿಯ ಹೂಡಿಕೆ ವಲಯವನ್ನು ಉತ್ತೇಜಿಸುವ ಮಾರ್ಗೋಪಾಯಗಳ ಬಗ್ಗೆ ಸಭೆಯಲ್ಲಿ ಸಮಗ್ರವಾಗಿ ಸಮಾಲೋಚನೆ ನಡೆಸಲಾಯಿತು ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವರು ಗೃಹ ಸಚಿವರು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು

ಗ್ಬಹ ಸಚಿವಾಲಯದ ವಕ್ತಾರರು ಹೊಸ ಮಾರ್ಗಸೂಚಿಯ ವಿವರಗಳನ್ನು ಮುಂದಿನ ದಿನಗಳಲ್ಲಿ ರಾಜ್ಯಗಳಿಗೆ ಕಳುಹಿಸಿಕೊಡಲಾಗುವುದು ಲಾಕ್ಡೌನ್ ನಂತರದ ಸ್ಥಿತಿಗತಿ ಬಗ್ಗೆ ಸಚಿವಾಲಯ ಸಮಗ ಪರಿಶೀಲನೆ ನಡೆಸಿ ಹೊಸ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸುತ್ತಿದೆ ಎಂದು ಹೇಳಿದ್ದಾರೆ ಲಾಕ್ಡೌನ್ ಫೋಷಣೆಯಾದ ನಂತರ ಮತ್ತು ಸದ್ಯದ ಪರಿಸ್ತಿತಿಯಲ್ಲಿ ಸಾಕಷ್ಟು ಸುಧಾರಣೆ ಮತ್ತು ಲಾಭವಾಗಿದೆ ಮೇ ಇರವರೆಗೆ ಹಾಲಿ ಜಾರಿಯಲ್ಲಿರುವ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸಚಿವಾಲಯ ಹೇಳಿದೆ ಈ ಮಧ್ಯೆ ದೇಶದ ಕೆಲವು ಭಾಗಗಳಲ್ಲಿ ಅಂತಾರಾಜ್ಯ ಗಡಿಯಲ್ಲಿ ಅತ್ಯವಶ್ಯಕ ವಸ್ತುಗಳನ್ನು ಸಾಗಿಸುವ ವಾಹನಗಳ ಮುಕ್ತ ಸಂಚಾರಕ್ಕೆ ಅವಕಾಶ ಮಾದಿಕೊಡುತ್ತಿಲ್ಲ ಎಂಬ ವರದಿಗಳ ಹಿನ್ನೆಲೆಯಲ್ಲಿ ಕೇಂದ್ರ ಗ್ಬಹ ಸಚಿವಾಲಯ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕ್ಪಡಿ ಉತ್ಪನ್ನ ಸೇರಿದಂತೆ ಅತ್ಯವಶ್ಯಕ ಸಾಮಾಗಿಗಳನ್ನು ಸಾಗಣೆ ಮಾಡಲು ಪ್ರತ್ಯೇಕ ಪಾಸ್ ಅಗತ್ಯವಿಲ್ಲ ರಾಜ್ಯಗಳು ಗಡಿಯಲ್ಲಿ ಯಾವುದೇ ಕಾರಣಕ್ಕೂ ಅಂತಹ ವಾಹನಗಳನ್ನು ತಡೆಯಬಾರದು ಅವುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ಮಾದಿಕೊದಿಬೇಕು ಆ ಮೂಲಕ ಪೂರ್ವೆಕೆ ಸರಣಿ ಕಾಯ್ಗುಕೊಳ್ಳಬೇಕು ಎಂದು ನಿರ್ದೇಶನ ನೀದಿದೆ

ಅವರು ಉದ್ಯಮದವರು ಪರಿಣಾಮಗಳನ್ನು ತಗ್ಗಿಸಲು ಕ್ಷೆಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ನೀಡಿದ ಸಲಹೆಗಳನ್ನು ಆಲಿಸಿದರು ಉದ್ಯಮದವರು ಇದೇ ಆಟೋಮೊಬೈಲ್ ಉದ್ಯಮ ಪುನಾರಾಂಭಿಸುವುದು ದೀಲರ್ಗಳಿಗೆ ನೆರವು ಉದ್ಯೋಗ ಬೆಂಬಲ ಕ್ರಮಗಳು ಬೇಡಿಕೆ ಉತ್ತೇಜನ ಹಾಗೂ ಆರ್ಥಿಕ ನೆರವಿನ ಅಗತ್ಯತೆಗಳ ಬಗ್ಗೆ ವಿವರಿಸಿದರು ಸಚಿವರು ಸಾರಿಗೆ ವಾಣಿಜ್ಯ ಮತ್ತು ಹಣಕಾಸು ಸಚಿವಾಲಯದೊಂದಿಗೆ ಸಮಾಲೋಚನೆ ನಡೆಸಿ ಉದ್ಯಮದ ಬೇಡಿಕೆಗಳ ಈಡೇರಿಕೆಗೆ ಕ್ರಮಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು

ದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಲಾದ ಹೇಳಿಕೆಯಲ್ಲಿ ರಾಷ್ಟೀಯ ಸರಾಸರಿಗೆ ಹೋಲಿಸಿದರೆ ದೆಹಲಿ ಉತ್ತರಪ್ರದೇಶ ಜಮ್ಮು ಕಾಶ್ಮೀರ ರಾಜಿಸ್ಥಾನ ತಮಿಳುನಾಡು ಮತ್ತು ಪಂಜಾಬ್ಗಳಲ್ಲಿ ಸೋಂಕಿತರ ಪ್ರಮಾಣ ದುಪ್ಪಾಟಾಗಿದೆ

ವೆನ್ಲಾಕ್ ಆಸ್ವತ್ರೆಯ ತುರ್ತು ಚಿಕಿತ್ಪಾ ವಿಭಾಗದಲ್ಲಿ ಅವರಿಗೆ ಚಿಕಿತ್ಪೆ ನೀಡಲಾಗುತ್ತಿತ್ತು ಎಂದು ಆಸ್ಪತ್ರೆಯ ಅಧೀಕ್ಷಕರ ಪ್ರಕಟಣೆ ತಿಳಿಸಿದೆ

ಎಸ್ ಯದಿಯೂರಪ್ಪ ನಿನ್ನೆ ಸಂಜೆ ಕೈಗಾರಿಕೋದ್ಯಮಿಗಳ ಜೊತೆ ಸಭೆ ನಡೆಸಿದರು ಅವರು ವಾಣಿಜ್ಯ ಮತ್ತು ಕೈಗಾರಿಕಾ ಒಕ್ಕೂಟಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಮೇ ಇರ ನಂತರ ಕೈಗಾರಿಕಾ ಚಟುವಟಿಕೆಗಳನ್ನು ಪುನಾರಾಂಭಿಸಬೇಕು ಆ ಬಗ್ಗೆ ಕೇಂದ್ರ ಸರ್ಕಾರ ಪರಿಷ್ಕೃತ ಮಾರ್ಗ ಸೂಚಿಗಳನ್ನು ಹೊರದಿಸಲಿದ್ದು ಅದರಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಕೈಗಾರಿಕಾ ಚಟುವಟಿಕೆಗಳ ಪುನಾರಾಂಭಕ್ಕೆ ಅವಕಾಶ ನೀಡುವ ಮೂಲಕ ಆರ್ಥಿಕ ಪುನಃಶ್ವೇತನಕ್ಕೆ ಕ್ರಮಗಳನ್ನು ಕ್ವೆಗೊಳ್ಳಲಾಗುವುದು ಎಂದು ಅವರು ಹೇಳಿದರು ಕೈಗಾರಿಕೋದ್ಯಮಿಗಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಅರಿವಿದೆ ಆದರೂ ಕೈಗಾರಿಕೋದ್ಯಮಿಗಳು ಎಷ್ಸೇ ಸಂಕಷ್ಟವಿದ್ದರೂ ಸಿಬ್ಬಂದಿ ನೌಕರರಿಗೆ ವೇತನ ಪಾವತಿಯನ್ನು ಕದಿತ ಮಾಡಬಾರದು ಎಂದು ಮನವಿ ಮಾಡಿದರು ಕೈಗಾರಿಕೆಗಳನ್ನು ಪುನಾರಾಂಭಿಸುವಾಗ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಶುಚಿತ್ವ ಕಾಪಾಡಿಕೊಳ್ಳುವುದು ಮತ್ತು ಮಾಸ್ಕ್ ಧರಿಸುವುದು ಸೇರಿದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿಗಳು ಸೂಚಿಸಿದರು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ಮತ್ತೀತರರು ಸಭೆಯಲ್ಲಿ ಭಾಗವಹಿಸಿದರು ಈ ಮಧ್ಯೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ತೊಗರಿ ಮತ್ತು ಕದಲೆಯನ್ನು ಕನಿಷ್ಣ ಬೆಂಬಲ ಬೆಲೆ ನೀಡಿ ಖರೀದಿಸಲು ಜಿಲ್ಲಾಡಳಿತಗಳು ಕ್ರಮಕೊಳ್ಳಬೇಕೆಂದು ಆದೇಶಿಸಿದೆ ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಕೊರೋನಾ ಸೊಂಕಿತರ ಪ್ರಾಥಮಿಕ ಸಂಪರ್ಕ ಹೊಂದಿದವರನ್ನು ಕ್ವಾರಂಟೈನ್ಗೆ ಒಳಪಡಿಸಲು ನಗರದ ಹೊಟೇಲ್ಗಳನ್ನು ವಶಕ್ಕೆ ಪಡೆಯುವುದು ಅತ್ಯವಶ್ಯಕವಾಗಿದೆ ಆ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಒಟ್ಟು ಳಲ ಹೊಟೇಲ್ಲಾಡ್ಡಗಳ ವ್ಯವಸ್ಥಾಪಕರು ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ತಮ್ಮ ಹೊಟೇಲ್ಗಳನ್ನು ಹಸ್ತಾಂತರಿಸಬೇಕೆಂದು ಕಲಬುರಗಿ ಜಿಲ್ಲಾಧಿಕಾರಿ ಬಿ ಶರತ್ ಆದೇಶ ಹೊರಡಿಸಿದ್ದಾರೆ

ಬೇರೆ ರಾಜ್ಯ ಜಿಲ್ಲೆಗಳಿಂದ ಬಂದ ಕೃಷಿ ಕಾರ್ಮಿಕರು ವಲಸೆ ಕಾರ್ಮಿಕರು ಪ್ರವಾಸಿಗರು ಯಾತ್ರಿಕರು ವಿದ್ಯಾರ್ಥಿಗಳು ಮತ್ತು ಇತರೆ ವ್ಯಕ್ತಿಗಳ ಮೇಲೆ ನಿಗಾವಹಿಸಲು ಪೋಲೀಸ್ ಇಲಾಖೆ ವ್ವೆದ್ಯಾಧಿಕಾರಿಗಳು ಅಂಗನವಾದಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ ಕುಮಾರ್ ತಿಳಿಸಿದ್ದಾರೆ

ರಜಪೂತ್ ತಿಳಿಸಿದ್ದಾರೆ